ಹಾಟ್ಸ್ಟಾಟ್ಗಳಲ್ಲದ ಪ್ರದೇಶಗಳಲ್ಲಿ ಸೂಚಿತ ಸೇವೆಗಳಲ್ಲಿ ನಾಳೆಯಿಂದ ಕೆಲ ಸಡಿಲಿಕೆಗಳಿಗೆ ಕೇಂದ್ರದ ಅನುಮತಿ ನಿರೀಕ್ಷೆ

ವ್ಯಕ್ತಿ ಅಥವಾ ಗುಂಪುಗಳ ಮೇಲೆ ರಾಸಾಯನಿಕ ಸೋಂಕು ನಿವಾರಕಗಳನ್ನು ಸಿಂಪಡಿಸಬಾರದು ಎಂದು ಕೇಂದ್ರ ಸರ್ಕಾರದ ಸೂಚನೆ ಹಾಟ್ಸ್ಟಾಟ್ಗಳಲ್ಲದ ಪ್ರದೇಶಗಳಲ್ಲಿ ಸೂಚಿತ ಸೇವೆಗಳಲ್ಲಿ ನಾಳೆಯಿಂದ ಕೆಲ ಸಡಿಲಿಕೆಗಳಿಗೆ ಕೇಂದ್ರ ಸರ್ಕಾರ ಅನುಮತಿ ನೀಡಲಿದೆ

ಸಾರ್ವಜನಿಕರು ಎದುರಿಸುತ್ತಿರುವ ತೊಂದರೆಗಳನ್ನು ನಿವಾರಿಸಲು ಆಯ್ದ ಹೆಚ್ಚುವರಿ ಚಟುವಟಿಕೆಗಳಿಗೆ ನಾಳೆಯಿಂದ ಅವಕಾಶವಾಗಲಿದೆ ಎಂದು ನಮ್ಮ ಬಾತ್ತೀದಾರರು ವರದಿಮಾಡಿದ್ದಾರೆ ಸದ್ಯದ ಮಾರ್ಗಸೂಚಿಗಳಿಗೆ ಅನುಸಾರವಾಗಿ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಜೆಲ್ಲಾಡಳಿತ ಈ ಪರಿಮಿತ ವಿನಾಯಿತಿಗಳನ್ನು ಕಾರ್ಯಗತಗೊಳಿಸಲಿವೆ ಈ ಆಯ್ದ ಚಟುವಟಿಕೆಗಳಿಗೆ ಅವಕಾಶ ನೀಡುವ ಮುನ್ನ ಕಚೇರಿ ಕೆಲಸ ಸ್ವಳ ಕಾರ್ಖಾನೆಗಳು ಹಾಗೂ ಸಂಸ್ಥೆಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲಾಗುವುದು ಎಲ್ಲಾ ಕೃಷಿ ಚಟುವಟಿಕೆಗಳು ಎಂ ಎಸ್ ಪಿ ಕಾರ್ಯಾಚರಣೆಗಳು ಸೇರಿದಂತೆ ಕೃಷಿ ಉತ್ಪನ್ನಗಳ ಖರೀದಿಯಲ್ಲಿ ಸಂಸ್ಟೆಗಳು ತೊಡಗಿಕೊಳ್ಳುವುದು

ಪಿ ಎಂ

ಗಳಿಂದ ಮಂಡಿಗಳ ನಿರ್ವಹಣೆ ಕೃಷಿ ಪರಿಕರ ಅಂಗಡಿಗಳ ವ್ಯವಹಾರಗಳು ಈ ಸಮಯದಲ್ಲಿ ಸಂಪೂರ್ಣವಾಗಿ ಕಾರ್ಯಶೀಲವಾಗಿರುತ್ತವೆ ಸರಕು ಸಾಗಣೆಗೆ ಟ್ರಕ್ ಮತ್ತು ಇತರ ವಾಹನಗಳ ಸಂಚಾರಕ್ಕೆ ನಿಯಮಾನುಸಾರ ಅವಕಾಶವಿರುತ್ತದೆ ಇದಲ್ಲದೆ ಎಲ್ಲಾ ಹಣಕಾಸು ಸಂಬಂಧಿ ಸಂಸ್ಥೆಗಳು ಹಾಗೂ ಆರೋಗ್ಯ ಸಂಬಂಧಿ ಸೇವೆಗಳು ಸಂಪೂರ್ಣವಾಗಿ ಕಾರ್ಯ ನಿರ್ವಹಿಸುತ್ತದೆ ಕಂಟ್ಲೆನ್ಮೆಂಟ್ ಜೋನ್ಗಳೆಂದು ಪರಿಗಣಿಸದ ಇಂತಹ ಎಲ್ಲಾ ಪ್ರದೇಶಗಳಲ್ಲಿ ಸ್ವ ಉದ್ಯೋಗ ನಿರ್ವಹಿಸುವ ಎಲೆಕ್ಷಿಷಿಯನ್ ಐಟಿ ರಿಪೇರಿ ಮಾಡುವವರು ಪ್ಲಂಬರ್ಗಳು ಮೋಟಾರ್ ಮೆಕಾನಿಕ್ ಮತ್ತು ಕಾರ್ಲೆಂಟರ್ಗಳು ಕಾರ್ಯ ನಿರ್ವಹಿಸಲು ಅವಕಾಶವಾಗುವುದು ಸ್ಥಳದಲ್ಲೇ ಕಾರ್ಮಿಕರು ಲಭ್ಞವಿರುವಂತಹ ಸಂದರ್ಭಗಳಲ್ಲಿ ನಿರ್ಮಾಣ ಯೋಜನೆಗಳ ಕಾಮಗಾರಿ ಮುಂದುವರೆಸಲು ಅವಕಾಶವಿರುತ್ತದೆ ವೈದ್ಯಕೀಯ ಮತ್ತು ಪಶು ವೈದ್ಯಕೀಯ ಕಾರ್ಯಗಳಿಗೆ ಅಗತ್ಯ ಸಾಮಗ್ರಿಗಳ ಸಂಗ್ರಹದಂತಹ ತುರ್ತು ಸೇವೆಗಳಿಗೆ ಖಾಸಗಿ ವಾಹನಗಳನ್ನು ಬಳಸಿಕೊಳ್ಳಲು ಅವಕಾಶವಿರುತ್ತದೆ ಗ್ರಾಮೀಣ ಪ್ರದೇಶಗಳು ಹಾಗೂ ಮುನ್ಸಿಪಲ್ ಕಾರ್ಪೋರೇಷನ್ ಮತ್ತು ಮುನ್ಸಿಪಾಲ್ಸಿಗಳಿಂದ ಹೊರಗಿರುವ ಪ್ರದೇಶಗಳಲ್ಲಿರುವ ಹಾಗೂ ವಿಶೇಷ ಆರ್ಥಿಕ ವಲಯ ಮತ್ತು ರಫ್ತುಪರ ಘಟಕಗಳು ಉದ್ದಮಗಳೊಂದಿಗೆ ಸಂಪರ್ಕ ಹೊಂದಿರುವ ಕೈಗಾರಿಕೆಗಳ ಕಾರ್ಯಾಚರಣೆಗೆ ಈ ಸಡಿಲಿಕೆಯಿಂದ ಅವಕಾಶ ದೊರೆಯಲಿದೆ ಕೊರಿಯರ್ ಸೇವೆ ಶೈತ್ಯಾಗಾರ ಖಾಸಗಿ ಭದ್ರತಾ ಸೇವೆಗಳು ಲಾಕ್ಡೌನ್ನಿಂದಾಗಿ ಸಿಕ್ಕಿಹಾಕಿಕೊಂಡಿರುವ ಜನರಿಗೆ ಆಶ್ರಯ ಕಲ್ಪಿಸುವ ಹೋಟೆಲ್ಗಳು ಕಾರ್ಯ ನಿರ್ವಹಹಿಸಲು ಅವಕಾಶ ಕಲ್ಪಿಸಲಾಗುವುದು ಕೃಷಿಗೆ ಸಂಬಂಧಿಸಿದ ಎಲ್ಲಾ ಚಟುವಟಿಕೆಗಳು ಕೆಲ ಇನ್ನಿತರ ಕೆಲಸ ಕಾರ್ಯಗಳು ದೇಶದಲ್ಲಿ ನಾಳೆಯಿಂದ ಆರಂಭಗೊಳ್ಳಲಿವೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ ರೈಲು ಅಥವಾ ವಿಮಾನ ಸೇವೆಗಳನ್ನು ಆರಂಭಿಸುವ ಬಗ್ಗೆ ಸರ್ಕಾರ ಈವರೆಗೆ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಎಂದು ಅವರು ತಿಳಿಸಿದ್ದಾರೆ ಲಾಕ್ಡೌನ್ ಅವಧಿಯಲ್ಲಿ ಇ ವಾಣಿಜ್ಯ ಸಂಸ್ಥೆಗಳು ಅತ್ಯಗತ್ಯವಲ್ಲದ ಸರಕುಗಳ ಪೂರೈಕೆ ಮಾಡವುದಕ್ಕೆ ಕೇಂದ್ರ ಸರ್ಕಾರ ನಿರ್ಬಂಧವನ್ನು ಮುಂದುವರೆಸಲಿದೆ ಎಂದು ಕೇಂದ್ರ ಗೃಹ ಕಾರ್ಯದರ್ಶಿ ಅಜಯ್ ಭಲ್ಲಾ ಪರಿಷ್ಪತ ಮಾರ್ಗಸೂಚಿಯಲ್ಲಿ ತಿಳಿಸಿದ್ದಾರೆ ಇ ಕಾಮರ್ಸ್ ಕಂಪನಿಗಳು ಅಗತ್ಯವಲ್ಲದ ಸರಕು ಹಾಗೂ ವಸ್ತುಗಳನ್ನು ಜನರಿಗೆ ಒದಗಿಸುವುದನ್ನು ನಿರ್ಬಂಧಿಸಿ ಮಾರ್ಗಸೂಚಿಯನ್ನು ಬಿಡುಗಡೆ ಗೊಳಿಸಲಾಗಿದೆ ಲಾಕ್ಡೌನ್ ಅವಧಿಯಲ್ಲಿ ಇ ಕಾಮರ್ಸ್ ಕಂಪನಿಗಳು ಯಾವ ಸೇವೆಗಳನ್ನು ಒದಗಿಸಬಹುದು ಎಂಬುದನ್ನು ಕೇಂದ್ರ ಸರ್ಕಾರ ತನ್ನ ಪರಿಷ್ಟತ ಮಾರ್ಗಸೂಚಿಯಲ್ಲಿ ವಿವರಿಸಿದೆ ಆಂತರಿಕ ಹಾಗೂ ಅಂತಾರಾಷ್ಟೀಯ ವಿಮಾನ ಸಂಚಾರ ಆರಂಭಿಸುವ ಕುರಿತು ಈವರೆಗೆ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಪ್ಪಪಡಿಸಿದೆ ನಾಗರಿಕ ವಿಮಾನಯಾನ ಸಚಿವ ಹರ್ದಿಪ್ಸಿಂಗ್ ಮರಿ ಈ ಸಂಬಂಧ ಟ್ವೀಟ್ ಮಾಡಿ ಸರ್ಕಾರ ಈ ನಿಟ್ಟನಲ್ಲಿ ನಿರ್ಧಾರ ಕೈಗೊಂಡ ಬಳಿಕವಪ್ಪೆ ಟಿಕೆಟ್ ಬುಕಿಂಗ್ ಆರಂಭಿಸುವಂತೆ ವಿಮಾನಯಾನ ಸಂಸ್ಥೆಗಳಿಗೆ ಸಲಹೆ ಮಾಡಿದ್ದಾರೆ

ಸೋಂಕು ಯಾವುದೇ ಜಾತಿ ಧರ್ಮ ಬಣ್ಣ ಭಾಷೆಯ ಗಡಿಯನ್ನು ನೋಡದೇ ಎಲ್ಲರ ಮೇಲೂ ಪರಿಣಾಮ ಉಂಟುಮಾಡುತ್ತಿದ್ಲು

ಗೃಹ ಸಚಿವಾಲಯದ ವಕ್ತಾರರು ಮಾತನಾಡಿ ರಾಜ್ಯ ಸರ್ಕಾರಗಳು ವೈದ್ಯಕೀಯ ತಂಡಗಳಿಗೆ ತಮ್ಮ ಪ್ರದೇಶಗಳಲ್ಲಿ ಸೂಕ್ತ ಭದ್ರತೆಯನ್ನು ಖಾತರಿಪಡಿಸಬೇಕೆಂದು ಸಲಹೆ ನೀಡಿದರು

ಅವರಿಗೆ ಕೊರೋನ ವೈರಸ್ ಸೋಂಕು ತಗುಲಿರುವುದು ದ್ವಢಪಟ್ಟದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ನಿಂದ ಮ್ಯತಪಟ್ಟ ಮೊದಲ ಪ್ರಕರಣ ಇದಾಗಿದೆ

ತೀವ್ರ ಉಸಿರಾಟದ ತೊಂದರೆಯಿಂದ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು ಅವರ ಗಂಟಲ ದ್ರವ ಮಾದರಿಯ ಪರೀಕ್ಷೆಯಲ್ಲಿ ಸೋಂಕು ದೃಢಪಟ್ಟರುವುದು ಬೆಳಕಿಗೆ ಬಂದಿದೆ ಯಾವುದೇ ವ್ಯಕ್ತಿ ಅಥವಾ ಗುಂಪಿನ ಮೇಲೆ ರಾಸಾಯನಿಕ ಸೋಂಕು ನಿವಾರಕಗಳನ್ನು ಸಿಂಪಡಿಸುವುದರಿಂದ ದೈಹಿಕ ಹಾಗೂ ಮಾನಸಿಕವಾಗಿ ಹಾನಿಯಾಗಲಿವೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹೇಳಿದೆ

ಯಾವುದೇ ಕಾರಣಕ್ಕೂ ಜನರು ಹಾಗೂ ಜನರ ಗುಂಪಿನ ಮೇಲೆ ರಾಸಾಯನಿಕ ಸೋಂಕು ನಿವಾರಕಗಳನ್ನು ಬಳಸಲು ಶಿಫಾರಸ್ತು ಮಾಡಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದೆ

ಇದಕ್ಕಾಗಿ ಯುಎಇ ಭಾರತಕ್ಕೆ ಧನ್ಯವಾದ ತಿಳಿಸಿದೆ